ಕಾರ್ಪೆಟ್ ತಯಾರಕರಿಗೆ ಮಳಿಗೆಗಳು ಪಾಗೂ ಗೋದಾಮುಗಳನ್ನು ತ್ವರಿತವಾಗಿ ಒದಗಿಸಲು ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ತಿಳಿಸಿದರು ಗುಣಮಟ್ಟದ ಸರಕುಗಳ ಉತ್ಪಾದನೆಯನ್ನು ಖಾತರಿಪಡಿಸಲು ತಾಂತ್ರಿಕತೆ ಸೇರಿದಂತೆ ಎಲ್ಲಾ ರೀತಿಯ ನೆರವನ್ನು ಸರ್ಕಾರ ಒದಗಿಸುತ್ತಿದೆ ಎಂದು ಅವರು ತಿಳಿಸಿದರು ಕಾರ್ಪೆಟ್ ತಯಾರಕರ ನೈಪುಣ್ಣತೆಯನ್ನು ಹೊಗಳಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಮೇಡ್ ಇನ್ ಇಂಡಿಯಾ ಕಾರ್ಪೆಟ್ ಹೆಸರು ವಾಸಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಸಂವಿಧಾನಿಕ ನ್ಯಾಯಪೀಠದ ತೀರ್ಪಿನ ಮರುಪರಿಶೀಲನೆ ಕುರಿತ ತಮ್ಮ ಮನವಿಯನ್ನು ಶೀಘದಲ್ಲೇ ಕೈಗೆತ್ತಿಕೊಳ್ಳದೇಕು ಎಂದು ನ್ಯಾಯವಾದಿ ಮ್ಯಾಥ್ಯೂಸ್ ಜೇ ಮಾಡಿದ್ದ ಮನವಿಯನ್ನು ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿ ಎಸ್

ಖೌಲ್ ಅವರಿದ್ದ ಪೀಠ ಪರಿಗಣಿಸಿದೆ ಕೇರಳದ ಶಬರಿಮಲೆ ಮಂದಿರಕ್ಕೆ ಎಲ್ಲಾ ವಯೋಮಾನದ ಮಹಿಳೆಯರು ಪ್ರವೇತಿಸಬಹುದಾಗಿದೆ ಎಂದು ಐವರು ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠ ಬಹುಮತದ ತೀರ್ಮ ನೀಡಿತ್ತು